ಕರೋನಾ ವೈರಸ್ ಸೋಂಕು ನಿರ್ವಹಣೆ ಕುರಿತು ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಆರೋಗ್ಯ ಸಚಿವ ಡಾ

ಕೊರೋನಾ ವೈರಸ್ನಿಂದ ಬಳಲುತ್ತಿರುವ ವ್ಯಕ್ತಿಯ ರಕ್ತ ತಪಾಸಣೆಯ ನಂತರ ವೈರಸ್ ಸೋಂಕು ಇರುವುದನ್ನು ಪ್ರಯೋಗಾಲಯ ಧ್ವಡಪಡಿಸಿದೆ ಕೇರಳ ಮೂಲದ ವ್ಯಕ್ತಿ ಚೀನಾದಿಂದ ಪ್ರವಾಸ ಮುಗಿಸಿ ವಾಪಸಾದ ಸಂದರ್ಭದಲ್ಲಿ ತಪಾಸಣೆ ನಡೆಸಿದ್ದು ಸೋಂಕು ಧೃದಪಟ್ಟಿದ್ದು ಈಗ ಚಿಕಿತ್ಸೆ ಪಡೆಯುತ್ತಿದ್ದು ಪರಿರಸ್ಥಿತಿ ಸ್ಥಿರವಾಗಿದ್ದು ಆರೋಗ್ಯ ಇಲಾಖೆ ತೀವ್ರ ನಿಗಾ ಘಟಕದಲ್ಲಿ ತಪಾಸಣೆ ಮುಂದುವರಿಸಿದೆ ಎಂದು ವರದಿಯಾಗಿದೆ ಕೊರೋನಾ ವೈರಸ್ ಸಮಸ್ಯೆ ನಿರ್ವಹಣೆ ಹಾಗೂ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸುವ ಕುರಿತಂತೆ ಕೇಂದ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಅವರ ನೇತ್ಪತ್ಯದಲ್ಲಿ ನಿನ್ನೆ ನವದೆಹಲಿಯಲ್ಲಿ ಮಹತ್ವದ ಸಭೆ ನಡೆಯಿತು ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಅವರೂ ಸಹ ಕೊರೋನಾ ವೈರಸ್ ಸಮಸ್ಯೆ ನಿಭಾಯಿಸುವ ಕುರಿತಂತೆ ಕೇಂದ್ರ ಆರೋಗ್ಯ ನಾಗರಿಕ ವಿಮಾನಯಾನ ಜವಳಿ ಔಷಧ ಸಚಿವಾಲಯ ಕೇಂದ್ರ ಆರೋಗ್ಯ ಸಂಶೋಧನಾ ಮತ್ತು ವಿದೇಶಿ ವ್ಯಾಪಾರ ವಿಭಾಗದ ನಿರ್ದೇಶನಾಲಯದ ಉನ್ನತ ಅಧಿಕಾರಿಗಳ ಜತೆ ಮಹತ್ನದ ಸಭೆ ನದೆಸಿದರು

ಮಾಲ್ಗೀವ್ಸ್ನ ವಿದೇಶಾಂಗ ಸಚಿವ ಅಬ್ದುಲ್ ಶಾಹೀದ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ವಿದೇಶಾಂಗ ಸಚಿವ ಡಾ

ಶಂಕರ್ ಅವರಿಗೆ ಮಾಲೆಯಲ್ಲಿರುವ ಭಾರತ ರಾಯಭಾರಿ ಕಚೇರಿಗೆ ಸಂದೇಶ ರವಾನಿಸಿ ಮಾಲ್ಲೀವ್ಸ್ ನಾಗರೀಕರನ್ನು ಚ್ಯೆನಾದಿಂದ ಭಾರತಕ್ಕೆ ಕರೆ ತಂದು ಸಹಾಯ ಮಾಡಿದ್ದಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ

ಯುವ ಸಮೂಹ ಉತ್ತಮ ಜೀವನ ಶೈಲಿ ರೂಪಿಸಿಕೊಳ್ಳಬೇಕು ದೈನಂದಿನ ವ್ಯಾಯಾಮಕ್ಕೆ ಆದ್ಯತೆ ಕೊಡಬೇಕು ಎಂದು ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ದು ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಯೋಗ ಗುರು ಬಾಬಾ ರಾಮ್ದೇವ್ ಅವರ ನೇತ್ಪತ್ನದಲ್ಲಿ ನಡೆದ ಯೋಗಶಿಬಿರದಲ್ಲಿ ಪಾಲ್ಲೊಂಡು ಮಾತನಾಡಿದ ಅವರು ಸಾಂಕ್ರಾಮಿಕವಲ್ಲದ ರೋಗಗಳ ಬಗ್ಗೆ ಜನತೆ ಯುದ್ದ ಸಾರಬೇಕು ಎಂದು ಫಿಟ್ ಇಂಡಿಯಾ ಹಾಗೂ ಯೋಗ ಜನಾಂದೋಲನವಾದರೆ ಭಾರತದಲ್ಲಿ ಆರೋಗ್ಯ ಪೂರ್ಣ ಮತ್ತು ಸಂತಸ ಬದುಕು ಸಾಗಿಸಲು ಯೋಗ ಶಿಕ್ಷಣ ಸಹಕಾರಿಯಾಗಲಿದೆ ಎಂದು ಅವರು ಪ್ರತಿಪಾದಿಸಿದರು

ದೇಶದ ಜನರಲ್ಲಿ ಅದರಲ್ಲೂ ಪ್ರಮುಖವಾಗಿ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಜನರ ಕೈಯಲ್ಲಿ ಹಣ ಇರಬೇಕು ಎಂಬುದು ಸರ್ಕಾರದ ಬಯಕೆಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಕೇಂದ್ರ ಆಯವ್ಯಯ ಮಂಡನೆ ನಂತರ ಸುದ್ದಿಗೋಷ್ಟಿಯಲ್ಲಿ ಮಾತನಾದಿದ ಅವರು ಆದಾಯ ತೆರಿಗೆ ಪಾವತಿಯನ್ನು ಅತ್ಯಂತ ಸರಳಗೊಳಿಸುತ್ತಿದ್ದು ಇದರಿಂದ ತೆರಿಗೆ ವ್ಯಾಪ್ತಿ ಹಿಗ್ಗಲಿದೆ ಪ್ರಾಮಾಣಿಕ ತೆರಿಗೆದಾರರನ್ನು ಗೌರವಿಸುವ ಉದ್ದೇಶದಿಂದ ಸರ್ಕಾರ ಟ್ಯಾಕ್ಸ್ಪೇಯರ್ ಚಾರ್ಟರ್ ವ್ಯವಸ್ಥೆಯನ್ನು ಪರಿಚಯಿಸುತ್ತಿದೆ ಎಂದರು

ಇದಾದ ಬಳಿಕ ವಿತ್ತೀಯ ಜವಾಬ್ದಾರಿ ಮತ್ತು ಆಯವ್ಯಯ ನಿರ್ವಹಣೆಯಲ್ಲಿ ಯಾವುದೇ ನಿಯಮಗಳನ್ನು ಉಲ್ಲಂಘಿಸುವುದಿಲ್ಲ ಎಂದರು ಕಾರ್ಪೋರೇಟ್ ತೆರಿಗೆ ಕಡಿತ ಹೊಸ ಕಂಪನಿಗಳಿಗೆ ಲಾಭವಾಗಲಿದ್ದು ಇದರಿಂದ ಜಿಎಸ್ಟಿ ಆದಾಯ ಸಂಗ್ರಹದಲ್ಲಿ ಏರಿಕೆಯಾಗಲಿದೆ ಬರುವ ವರ್ಷ ವಿತ್ತೀಯ ಕೊರತೆಯಲ್ಲಿ ಇಳಿಕೆಯಾಗಲಿದ್ದು ಬಂಡವಾಳ ಹಿಂತೆಗೆತ ಕ್ಷೇತ್ರದಲ್ಲಿ ಸುಧಾರಣೆಗಳಿಗೆ ಆದ್ಯತೆ ನೀಡಲಾಗಿದೆ ಇದೇ ಮೊದಲ ಬಾರಿಗೆ ದೇಶದಲ್ಲಿ ಅತ್ಯಂತ ನಿರ್ಣಾಯಕ ಹಾಗೂ ದಿಟ್ಟ ಸುಧಾರಣೆಗಳಿಗೆ ಆದ್ಯತೆ ನೀಡಲಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತರಾಮನ್ ಹೇಳಿದರು

ಕೃಷಿ ಮತ್ತು ಗ್ರಾಮೀಣ ವಲಯದ ಬೆಳವಣಿಗೆಗೂ ಪೂರಕವಾಗಿದೆ ಎಂದು ಭಾರತೀಯ ಕ್ಷೆಗಾರಿಕಾ ಒಕ್ಕೂಟದ ಮಹಾನಿರ್ದೇಶಕ ಚಂದ್ರಜಿತ್ ಬ್ಯಾನರ್ಜಿ ಆಕಾಶವಾಣಿಗೆ ತಿಳಿಸಿದ್ದಾರೆ ವಾಣಿಜ್ಯ ವಹಿವಾಟಿನಲ್ಲಿ ಹಲವು ಉತ್ತೇಜನ ಕಾರ್ಯಕ್ರಮಗಳನ್ನು ಹಣಕಾಸು ಸಚಿವರು ಬಜೆಟ್ನಲ್ಲಿ ಪ್ರಸ್ತಾಪಿಸಿರುವುದರಿಂದ ಉದ್ದಿಮೆಗಳ ಸಬಲೀಕರಣಕ್ಕೆ ಸಹಕಾರಿಯಾಗಲಿದೆ ಎಂದರು ಕೈಗಾರಿಕಾ ಮತ್ತು ದೇಶದ ಬೆಳವಣಿಗೆಗೆ ಆಯವ್ಯಯ ಪ್ರೋತ್ಸಾಹದಾಯಕವಾಗಿದೆ ಎಂದು ಮಹಾನಿರ್ದೇಶಕ ಬ್ಯಾನರ್ಜಿ ಸಂದರ್ಶನದಲ್ಲಿ ಪ್ರತಿಪಾದಿಸಿದ್ದಾರೆ ಆದಾಯ ತೆರಿಗೆ ಪಾವತಿ ಮಾಡುವ ಗ್ರಾಹಕರಿಗೆ ಹಲವು ವಿನಾಯಿತಿ ಮತ್ತು ರಿಯಾಯಿತಿಗಳನ್ನು ನೀಡಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದರು

ವೈಯಕ್ತಿಕ ಆದಾಯ ತೆರಿಗೆ ಇಳಿಕೆ ಮಾಡುವ ಮೂಲಕ ತೆರಿಗೆ ಪಾವತಿ ಮಾಡುವ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು

ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಅಪರಾಧಿಗಳಿಗೆ ಗಲ್ಲು ಶಿಕ್ಷ್ ಜಾರಿಗೊಳಿಸಲು ದಿನ ನಿಗದಿ ಪದಿಸಲು ಕೋರಿ ತಿಹಾರ್ ಕಾರಾಗ್ಬಹದ ಅಧಿಕಾರಿಗಳು ಪಟಿಯಾಲ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ ಈ ನಾಲ್ವರು ಅಪರಾಧಿಗಳಿಗೆ ನಿನ್ನೆ ಗಲ್ಲು ಶಿಕ್ಷೆಗೆ ದಿನಾಂಕ ನಿಗದಿಯಾಗಿತ್ತು

ಅಪರಾಧಿಗಳಿಗೆ ಕಾನೂನು ಪರಿಹಾರ ಕೋರುವ ಮಾರ್ಗಗಳು ಪೂರ್ಣ ಮುಗಿದಿಲ್ಲ ಎಂದು ಅಪರಾಧಿಗಳ ಪರ ವಕೀಲ ಎ ಪಿ ಸಿಂಗ್ ಪ್ರತಿಪಾದಿದ್ದಾರೆ

ಸಾಲಿಶೀಟರ್ ಜನರಲ್ ತುಷಾರ್ಮೆಹತಾ ಅವರು ನ್ಯಾಯಾಧೀಶ ಸುರೇಶ್ ಕುಮಾರ್ ಕೈಟ್ ಅವರ ಮುಂದೆ ಮೇಲ್ಮನವಿ ಸಲ್ಲಿಸಿ ಗಲ್ಲು ಶಿಕ್ಷೆ ಖಾಯಂಗೊಳಿಸಲು ವಾರೆಂಟ್ ಹೊರಡಿಸಲು ಅನುಮತಿ ನೀಡಬೇಕೆಂದು ಮನವಿ ಮಾದಿದರು